ಪತ್ರಕರ್ತೆ ಗೌರಿಲಂಕೇಶ್ ಪತ್ಯೆ ಪ್ರಕರಣದ ತನಿಖೆ ಉತ್ತಮ ರೀತಿಯಲ್ಲಿ ನಡೆಯುತ್ತಿದ್ದು ಸದ್ದದಲ್ಲೇ ಪ್ರಕರಣದ ಹಿಂದಿರುವ ದೊಡ್ಡ ಮಟ್ಟದ ವ್ಯೂಪ ಬಯಲಾಗಲಿದೆ ಎಂದು ಕುಮಾರಸ್ನಾಮಿ ಹೇಳಿದರು ರಾಜ್ಞ ಸರ್ಕಾರ ರಾಜ್ಯದ ಯಾವುದೇ ಭಾಗದ ಬಗ್ಗೆ ವಿಶೇಷ ಒಲವು ಅಥವಾ ನಿರ್ಲಕ್ಷ್ಯ ಧೋರಣೆ ಹೊಂದಿಲ್ಲ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯ ಗುರಿಯೊಂದಿಗೆ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದೆ ಎಂದು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಚಿವ ಕೃಷ್ಣ ಬ್ಲೆರೇಗೌಡ ಹೇಳದ್ದಾರೆ

ಸಮಿತ್ರ ಸರ್ಕಾರ ಕುರಿತು ಕೆಲ ಕಾಂಗ್ರೆಸ್ ನಾಯಕರು ನೀಡಿರುವ ಹೇಳಕೆಗಳು ಅವರ ವೈಯಕ್ತಿಕ ಅಭಿಪ್ರಾಯಗಳಾಗಿವೆಯೇ ಹೊರತು ಜೆಡಿಎಸ್ ನೇತೃತ್ವದ ಸಮಿಶ್ರ ಸರ್ಕಾರಕ್ಷೆ ಬೆಂಬಲ ಹಿಂತೆಗೆದುಕೊಳ್ಳುವ ಯಾವುದೇ ಉದ್ನೇತ ಕಾಂಗ್ರೆಸ್ಗೆ ಇಲ್ಲ ಎಂದು ಅವರು ಸ್ಪಷ್ನ ಪಡಿಸಿದರು

ಬ್ನಾರಿ ಮತ್ತು ಕೊಂಕಣಿ ಅಕಾಡೆಮಿಗಳಿಗೆ ಕಟ್ಟಡ ನಿರ್ಮಾಣ ಕೆಲಸ ಆಗಬೇಕಿದ್ದರೂ ಪಣದ ಕೊರತೆ ಎದುರಾಗಿದೆ ಎಂದು ಅವರು ಹೇಳಿದರು ಅಕಾಡೆಮಿಗಳಿಗೆ ರಿಜಿಸ್ವಾರ್ಗಳನ್ನು ಶೀಘ್ರ ನೇಮಕ ಮಾಡಲಾಗುವುದೆಂದು ಸಚಿವೆ ಜಯಮಾಲ ತಿಳಿಸಿದರು ಕೇಂದ್ರ ಸರ್ಕಾರದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವಾಲಯದ ಮೂಲಕ ದೇಶದೆಲ್ಲಡೆ ಹಾಗೂ ರಾಜ್ಯ ಮಟ್ಟದಲ್ಲಿ ಗಾಮೀಣ ಪ್ರದೇಶಗಳಲ್ಲಿ ಸ್ಪಚ್ದ ಸರ್ವೇಕ್ಷಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ

ಉತ್ತಮ ಸಾಧನೆ ತೋರಿದ ರಾಜ್ಯ ಮತ್ತು ಜಿಲ್ಲೆಗಳಿಗೆ ಕೇಂದ್ರ ಸರ್ಕಾರ ಪುರಸ್ಕಾರಗಳನ್ನು ನೀಡಲಿದೆ

ಪರಿತಿಷ್ಲ ಜಾತಿ ಪಂಗಡದ ಉದ್ಯೋಗಿಗಳ ಬಡ್ತಿ ಮೀಸಲಾತಿ ಕುರಿತ ಆದೇಶವನ್ನು ಹೊರಡಿಸುವಂತೆ ದಲಿತ ಸಂಘಟನೆಗಳ ಒಕ್ಕೂಟ ರಾಜ್ಯ ಸರ್ಕಾರವನ್ನು ಆಗ್ರಹ ಪಡಿಸಿದೆ ಬೆಂಗಳೂರಿನಲ್ಲಿಂದು ಒಕ್ಕೂಟದ ಆಶ್ರಯದಲ್ಲಿ ನಡೆದ ಸುದ್ದಿಗೋಷ್ಷಿಯಲ್ಲಿ ಮಾತನಾಡಿದ ಸಮತ ಸೈನಿಕ ದಳದ ಡಾ

ಬೆಂಗಳೂರಿನ ಕರ್ನಾಟಕ ಉದ್ಯೋಗ ಮಿತ್ರ ಜಂಟಿ ನಿರ್ದೇಶಕ ಎಚ್ ಎಂ ರೇವಣ್ಣ ಹಾಗೂ ಕಲಬುರಗಿಯ ಪ್ರಾದೇಶಕ ಆರೋಗ್ಣ ಮತ್ತು ಕುಟುಂಬ ಕಲ್ಟಾಣ ತರದೇತಿ ಕೇಂದ್ರದ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ದೇವಿಂದ್ರ ಅವರಿಗೆ ಸೇರಿದ ಆಸ್ತಿಪಾಸ್ತಿಗಳ ಮೇಲೆ ಈ ದಾಳಿ ನಡೆದಿದ್ದು ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಶೋಧನಾ ಕಾರ್ಯ ಇನ್ನು ಮುಂದುವರೆದಿದೆ

ನಾಡಿದ್ದು ಗುರುವಾರ ಕಾರ್ಗಿಲ್ ದಿವಸ್ ಆಚರಣೆಯ ಶ್ರಮುಖ ಸಮಾರೋಪ ಸಮಾರಂಭ ನಡೆಯಲಿದ್ದು ಅಂದು ಪುತಾತ್ನ ಯೋಧರ ನೆನಪನಲ್ಲಿ ಸ್ನಾರಕಕ್ಕೆ ಪುಷ್ಪಗುಚ್ಚವಿರಿಸಿ ತ್ರದ್ದಾಂಜಲಿ ಸಲ್ಲಿಸುವ ಕಾರ್ಯಕ್ರಮ ನಡೆಯುತ್ತದೆ ಎಂದು ನಮ್ನ ಬಾತ್ನೀದಾರರು ವರದಿ ಮಾಡಿದ್ದಾರೆ